ಸರಣಿ ಟ್ಷೇಟ್ಗಳಲ್ಲಿ ಅವರು ಈ ಪ್ರಮುಖ ನಿರ್ಧಾರಗಳಿಂದಾಗಿ ಸಾಮಾಜಿಕ ಸಬಲೀಕರಣ ಚುರುಕುಗೊಂಡಿದ್ದು ಭಾರತದ ಏಕತೆ ಮತ್ತು ಸಮಗ್ರತೆ ವೃದ್ದಿಸಿದೆ ಎಂದಿದ್ದಾರೆ ಮುಂಬರುವ ದಿನಗಳಲ್ಲಿ ಸಮ್ನದ್ರ ಮತ್ತು ಪ್ರಗತಿಪರ ನವಭಾರತ ನಿರ್ಮಾಣಕಾಗಿ ಸರ್ಕಾರ ಇನ್ನು ಹೆಚ್ಚಿನ ತ್ರಮಗಳನ್ನು ತೆಗೆದುಕೊಳ್ಲಲಿದೆ ಎಂದು ಅವರು ಹೇಳಿದ್ದಾರೆ

ಡಿ ಎ ಸರ್ಕಾರಕ್ಷೆ ಆರು ತಿಂಗಳು ಪೂರ್ಣಗೊಂಡಿರುವ ಹಿನೈಲೆಯಲ್ಲಿ ನವದೆಹಲಿಯಲ್ಲಿ ಸುಧಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವ್ಗೆಕರ್ ಜಾಗತಿಕ ಪರಿಣಾಮಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿನ ಆರ್ಥಿಕ ಹಿಂಜರಿತ ನಿಯಂತ್ರಿಸಲು ಪಲವಾರು ತೀರ್ಮಾನಗಳು ಮತ್ತು ಕ್ರಮಗಳನ್ನು ಕೈಗೊಳ್ಟಲಾಗಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಎಲ್ಲಾ ವಲಯಗಳಲ್ಲೂ ಪ್ರಗತಿ ಕಾಣುತ್ತಿದ್ದು ಜಾಗತಿಕವಾಗಿ ದೇಶ ಪ್ರಮುಖ ತಾಣವಾಗಿ ಹೊರ ಹೊಮುತ್ತಿದೆ ಎಂದರು

ಜಗತ್ತಿನ ಪ್ರಮುಖ ನ್ ರಾಷ್ಷಗಳ ಸಾಲಿಗೆ ಸೇರಲಿದ್ಗೇವೆ ಎಂದು ಕೇಂದ್ರ ಗ್ರಹ ಸಚಿವ ಅಮಿತ್ ಶಾ ಹೇಳಿದ್ಗಾರೆ

ಪಾರದರ್ಶಕ ಹಾಗೂ ನಿರ್ಣಾಯಕ ತೀರ್ಮಾನಗಳನ್ನು ಕೈಗೊಳ್ಲುವತ್ತ ಸಾಗಿದೆ ಎಂದರು

ಆರ್ಥಿಕ ಮಂದಗತಿ ಪರಿಸ್ಥಿತಿ ತಾತ್ಕಾಲಿಕವಾಗಿದ್ದು

ಆರ್ಥಿಕ ಮಂದಗತಿಯ ತಾತಾಲಿಕ ಬಿಕಟ್ಟನ್ನು ಬಗೆಪರಿಸುವ ನಿಟ್ಟನಲ್ಲಿ ಭಾರತೀಯ ಕೈಗಾರಿಕೆಗಳು ಮತ್ತು ದೇಶೀಯ ಮಾರುಕಟ್ಟೆ ಮಹತ್ವದ ಕೊಡುಗೆ ನೀಡಲಿದೆ ಎಂದರು ಭಾರತ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಈಗಾಗಲೇ ದಾಖಲೆ ನಿರ್ಮಿಸಿದೆ

ಕೈಗಾರಿಕೆ ಮತ್ತು ವ್ಯಾಪಾರ ವಲಯವನ್ನು ಮತ್ತಪ್ಪು ಸಬಲಗೊಳಿಸುವ ನಿಟ್ಟನಲ್ಲಿ ಕಾರ್ಯಪ್ರವ್ಯತ್ತವಾಗಿದೆ

ದೇಶದ ಹಿತದೃಷ್ಷಿಯಿಂದ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ನ ಆರ್

ಇ ಪಿ ಒಪ್ಪಂದದಲ್ಲಿ ಭಾಗಿಯಾಗದೇ ಇರಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ದೇಶದ ಪ್ರಮುಖ ಆರು ವಿಧಿವಿಜ್ಞಾನ ಪ್ರಯೋಗಾಲಯಗಳಿಗೆ ತಜ್ಜ ಮನಃಶಾಸ್ತಜ್ಞರನ್ನು ನಿಯೋಜಿಸುವ ಮೂಲಕ ಪ್ರಯೋಗಾಲಯಗಳ ಸಾಮರ್ಥ್ನ ವ್ವದ್ಗಿಸಲು ತೀರ್ಮಾನಿಸಲಾಗಿದೆ ಗಂಭೀರ ಹಾಗೂ ತೀವ್ರ ಅಪರಾಧ ಪ್ರಕರಣಗಳ ತನಿಖೆಗೆ ಹೆಚ್ಚು ಸೌಲಭ್ಯಗಳನ್ನು ಕಲ್ಪಿಸುವ ಹಾಗೂ ವೈಜ್ವಾನಿಕ ತನಿಖೆಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಈ ತೀರ್ಮಾನ ಕೈಗೊಳ್ಲಲಾಗಿದೆ ಈ ಸಂಬಂಧ ದೆಹಲಿಯ ವಿಧಿವಿಜ್ಞಾನ ಪ್ರಯೋಗಾಲಯ ಸೇವಾ ನಿರ್ದೇತನಾಲಯ ಮತ್ತು ಅಹದಾಬಾದ್ನ ಮಾನವನ ವರ್ತನೆಗಳ ವಿಜ್ಞಾನ ಮತ್ತು ವಿಧಿವಿಜ್ಞಾನ ವಿಶ್ವವಿದ್ದಾಲಯದ ನಡುವೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಪರಿಸರ ಸಂರಕ್ಷಣೆ ಮಹತ್ವ ಸಾರುವ ಕಿರು ಚಿತ್ರಗಳಿಗೆ ಕೇಂದ್ರ ಪರಿಸರ ಸಚಿವಾಲಯ ನಿನ್ನೆ ನವದೆಹಲಿಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಿತು ಪರಿಸರ ಖಾತೆ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ತಿ ರವಿ ಅಗರ್ವಾಲ್ ಪರಿಸರ ಸಂರಕ್ಷಣೆ ಕುರಿತು ನಿರ್ಮಿಸಲಾಗಿದ್ದ ಕಿರುಚಿತ್ರ ಹಾಗೂ ಸಾಕ್ಕ್ನ ಚಿತ್ರಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ಶಾಲಾ ವಿದ್ಯಾರ್ಥಿಗಳು ಹಾಗೂ ವ್ಯಕ್ತಿಪರರು ಪರಿಸರ ರಕ್ಷಣೆ ಕುರಿತ ಸಂದೇಶ ಸಾರುವ ಸಾಕ್ಷ್ಮ ಚಿತ್ರಗಳನ್ನು ನಿರ್ಮಿಸಿದ್ದರು

ನಿರ್ದೇಶಕರಾದ ರಮೇಶ್ ಸಿಪ್ಪಿ ರಾಹುಲ್ ರವಾಲಿ ಹಾಗೂ ಮಂಜು ಬೋರಾ ಆಯ್ಲೆ ಸಮಿತಿಯ ತೀರ್ಮಗಾರರಾಗಿದ್ದರು

ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ನ ತಡೆಗಟ್ಟಲು ಕೌಣ ಕಾನೂನು ರೂಪಿಸಲಾಗುವುದು ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರೆಡಿ ಹೇಳಿದಾರೆ ಹೈದರಾಬಾದ್ ಸಮೀಪದ ಸಂಸಾಬಾದ್ನಲ್ಲಿ ಪಶು ಸಂಗೋಪನಾ ವೈದ್ಯಯ ಮೇಲೆ ಅತ್ಲಾಚಾರ ನಡೆಸಿ ಭೀಕರವಾಗಿ ಕೊಂದ ಫಟನೆ ಹಿನ್ನೆಲೆಯಲ್ಲಿ ಅವರ ಕುಟುಂಬದ ಸದಸ್ನರನ್ನು ಭೇಟಿ ಮಾಡಿ ಸಾಂತ್ವನ ಹೇಳದ ನಂತರ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಸಂಸತ್ತಿನಲ್ಲಿ ಸೋಮವಾರ ಈ ಪ್ರಕರಣ ವಿಚಾರಣೆಗೆ ಬರಲದ್ದು ಮಹಿಳಾ ದೌರ್ಜನ್ನ ಕುರಿತು ಈಗಿರುವ ಕಾನೂನಿಗೆ ಸೂಕ್ತ ತಿದ್ದುಪಡಿ ತರಲಾಗುವುದು

ಜನರಲ್ಲಿ ರೋಗ ನಿರೋಧಕ ಶಕ್ತಿ ಕುಂದುವ ಏಡ್ಪ್ ಕುರಿತು ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ವಿಶ್ವ ಏಡ್ಪ್ ಜಾಗ್ಗತಿ ದಿನ ಆಚರಿಸಲಾಗುತ್ತಿದೆ ಇದೊಂದು ಸಾಂಕ್ರಾಮಿಕ ರೋಗವಾಗಿದ್ದು ಹ್ಯುಮನ್ ಇಮ್ಲುನೋ ಡೆಫಿತಿಯೆನ್ಸಿ ವೈರಸ್ ಎಚ್ಐವಿ ಮೂಲಕ ಪರಡುತ್ತದೆ ಎಚ್ಐವಿ ವಿರುದ್ಲ ಹೋರಾಡಲು ಜನಜಾಗೃತಿ ಮೂಡಿಸುವುದು ಜನರನ್ನು ಒಗ್ಗೂಡಿಸುವುದು ಮತ್ತು ಎಚ್ಐವಿ ಬಾಧಿತರಿಗೆ ಆತ್ಪಪ್ಟೆರ್ತ ತುಂಬುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ ಸಮುದಾಯಗಳು ಬದಲಾವಣೆ ತರಬಲ್ಲವು ಎಂಬುದು ಈ ವರ್ಷದ ಧ್ವೇಯವಾಕ್ಲ

ಏಡ್ಸ್ ನಿಯಂತ್ರಣ ಮತ್ತು ತಡೆಗಾಗಿ ಕೇಂದ್ರ ಸರ್ಕಾರ ರಾಷ್ಷೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮ ಎನ್ ಸಿ ಎ ಪಿ ಜಾರಿಗೆ ತಂದಿದ್ದು ಇದು ಕೇಂದ್ರ ಸರ್ಕಾರದ ಯೋಜನೆಯಡಿ ಕಾರ್ಯ ನಿರ್ವಹಿಸಲಿದೆ

ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಅದೆಲ್ ಅಬ್ದುಲ್ ಮೆಹದಿ ಸಂಸತ್ತಿಗೆ ದಿಪಚಾರಿಕವಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ ಇಂದು ನಡೆಯಲಿರುವ ಸಂಸತ್ ಅಧಿವೇಶನದಲ್ಲಿ ಅಬ್ಲುಲ್ ಮೆಹದಿ ಅವರ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಬೇಕೆ ಅಥವಾ ಬೇಡವೇ ಎಂಬ ಬಗ್ಗೆ ತೀರ್ಮಾನವಾಗಲಿದೆ ಸರ್ಕಾರಿ ವಿರೋಧಿ ಪ್ರತಿಭಟನಾಕಾರರ ಒತ್ತಡ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಅಬ್ದುಲ್ ಮೆಹದಿ ರಾಜೀನಾಮೆ ನೀಡಿದ್ದಾರೆ

ಪ್ರೆಡ್ ಲಖನೌಸಲ್ಲಿ ನಡೆಯುತ್ತಿರುವ ಸೈಯ್ನದ್ ಮೋದಿ ಅಂತಾರಾಷ್ಷೀಯ ಬ್ನಾಡ್ಡಿಂಟನ್ ಪಂದ್ವಾವಳಿಯಲ್ಲಿ ಇಂದು ಪುರುಷರ ಸಿಂಗಲ್ಲ್ ವಿಭಾಗದ ಫ್ಲೆನಲ್ನಲ್ಲಿ ಭಾರತದ ಶಟ್ಲರ್ ಸೌರಭ್ ವರ್ಮಾ ತೈವಾನ್ ಆಟಗಾರ ವ್ಲಾಂಗ್ ಝು ವೀ ವಿರುದ್ವ ಸೆಣಸಲಿದ್ದಾರೆ

ಇದೇ ವೇಳೆ ಮಹಿಳೆಯರ ಸಿಂಗಲ್ಲ್ ವಿಭಾಗದಲ್ಲಿ ರಾಷ್ಷೀಯ ಚಾಂಪಿಯನ್ ಆಗಿದ್ದ ರಿತುಪರ್ಣಾ ದಾಸ್ ಪಂದ್ಯಾವಳಿಯಿಂದ ಹೊರನಡೆದಿದ್ದಾರೆ

ಕ್ನಾರ್ಟರ್ ಫೈನಲ್ಪ್ ಪಂದ್ಲದಲ್ಲಿ ಸೋತು ಕಿಡಂಬಿ ಶ್ರೀಕಾಂತ್ ಪಂದ್ಲಾವಳಿಯಿಂದ ನಿರ್ಗಮಿಸಿದ್ದಾರೆ